ಚೀನಾದೊಂದಿಗಿನ ಮರಾತನ ಸಾಂಸ್ಕೃತಿಕ ಮತ್ತು ವ್ಯಾಪಾರ ಸಂಬಂಧಗಳನ್ನು ಅಭಿವ್ಯದ್ವಿಗೊಳಿಸುವ ಕಾರ್ಕತಂತ್ರ ಮತ್ತು ಭಾರತದ ವೈವಿಧ್ಯತೆ ಸಾರಲು ಶೃಂಗಸಭೆ ಸ್ಥಳವನ್ನು ನವದೆಹಲಿಯಿಂದ ಹೊರಗೆ ಮಾಮಲ್ಲಪುರಂ ಆಯ್ಕೆ ಮಾಡಲಾಗಿದೆ ಇಂದು ಮತ್ತು ನಾಳೆ ನಡೆಯಲಿರುವ ಉಭಯ ನಾಯಕರ ಮಾತುಕತೆಗೆ ಐತಿಹಾಸಿಕ ನಗರಿ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು ವ್ಯಾಪಕ ಭದ್ರತಾ ಏರ್ಪಾಡುಗಳನ್ನು ಮಾಡಲಾಗಿದೆ ಶೃಂಗಸಭೆ ನಡೆಯಲಿರುವ ಜಾಗದ ಸುತ್ತಮುತ್ತ ಭಾರತ ಮತ್ತು ಜೈನಾದ ದ್ವಜಗಳನ್ನು ನಿಲ್ಲಿಸಲಾಗಿದೆ ವಿಮಾನ ನಿಲ್ದಾಣವನ್ನು ಸಾಂಪ್ರದಾಯಿಕ ಬಾಳೆಕಂದು ಹೂ ಹಣ್ಣುಗಳಿಂದ ಅಲಂಕರಿಸಲಾಗಿದೆ ಎಂದು ನಮ್ನ ಬಾತ್ವೀದಾರರು ವರದಿ ಮಾಡಿದ್ದಾರೆ

ಈ ಸಮಿತಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಜಿಎಸ್ಟಿ ಆಯುಕ್ತರುಗಳು ಇದ್ದು ಅವರಿಗೆ ತೆರಿಗೆ ಆದಾಯ ಕುಸಿತವನ್ನು ತಪ್ಪಿಸಲು ಹಾಗೂ ಆದಾಯ ಸಂಗ್ರಹ ವ್ಯದ್ಧಿಗೆ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಸಲಹೆ ನೀಡುವಂತೆ ಸೂಚಿಸಲಾಗಿದೆ ಹಣಕಾಸು ಸಚಿವಾಲಯ ತನ್ನ ಆದೇಶದಲ್ಲಿ ಸಮಿತಿಗೆ ಪಲವು ಬಗೆಯ ಸುಧಾರಣೆಗಳ ಬಗ್ಗೆ ಪರಿಶೀಲಿಸುವಂತೆ ಸೂಚಿಸಲಾಗಿದೆ ಇದರಿಂದಾಗಿ ಸಮಗ್ರ ಸಲಹೆಗಳ ಪಟ್ಟಿ ಹೊರಬೀಳುವ ಸಾಧ್ಯತೆಯಿದೆ ಎಂದು ಹೇಳಿದೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ದುರ್ಬಳಕೆ ತಪ್ಪಿಸುವುದು ಸ್ವಯಂ ಪ್ರೇರಿತ ಪಾಲನೆ ಸುಧಾರಿಸುವ ಕ್ರಮಗಳು ಮತ್ತು ನೀತಿ ನಿರೂಪಣೆಯಲ್ಲಿ ಆಗಬೇಕಿರುವ ವ್ಯವಸ್ಥಿತ ಬದಲಾವಣೆಗಳ ಬಗ್ಗೆ ಸೂಚಿಸುವಂತೆ ಸಮಿತಿಗೆ ಪೇಳಲಾಗಿದೆ ಸಮಿತಿಯಲ್ಲಿ ಮಹಾರಾಷ್ಟ ತಮಿಳುನಾಡು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ರಾಜ್ಯಗಳ ಜಿಎಸ್ಟಿ ಆಯುಕ್ತರು ಕೇಂದ್ರ ಸರ್ಕಾರ ಜಿಎಸ್ಟಿ ಪ್ರಧಾನ ಆಯುಕ್ತರು ಕಂದಾಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಇದ್ದಾರೆ ಕಳೆದ ಸೆಪ್ಟೆಂಬರ್ನಲ್ಲಿ ಜಿಎಸ್ಟಿ ಸಂಗ್ರಹ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ

ಯಾವರ್ ಮೀರ್ ನೂರ್ ಮೊಹಮ್ಮದ್ ಮತ್ತು ಶೋಯಿಬ್ ಲೋನೆ ಅವರನ್ನು ನಾನಾ ಕಾರಣಗಳ ಆಧಾರದಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಿರ್ ಪಿಡಿಪಿಯ ಮಾಜಿ ಶಾಸಕರಾಗಿದ್ದು ಅವರು ರಾಫಿಯಾಬಾದ್ ವಿಧಾನಸಭಾಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಲೋನೆ ಅವರು ಉತ್ತರ ಕಾಶ್ಮೀರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ನಂತರ ಅವರು ಪಕ್ಷದ ಜಿಲ್ಲಾಧ್ವಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ನೂರ್ ಮೊಹಮ್ಮದ್ ನ್ಯಾಷನಲ್ ಕಾನ್ಫರೆನ್ಸ್ ಕಾರ್ಕರ್ತರಾಗಿದ್ದು ಶ್ರೀನಗರ ಪಟ್ಟಣದ ಬತ್ಮಾಲೂ ಪ್ರದೇಶದಲ್ಲಿ ಪಕ್ಷದ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತಿದ್ದರು

ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಬಹುಕೋಟಿ ರೂಪಾಯಿ ವಂಚನೆ ಪಗರಣದಲ್ಲಿ ಪ್ರಮುಖ ಆರೋಪಿ ಮೆಹುಲ್ ಛೋಶ್ಕಿಯನ್ನು ಪ್ರಮುಖ ದೋಷಿಯೆಂದು ಘೋಷಿಸುವಂತೆ ಮುಂಬೈ ನ್ಯಾಯಾಲಯಕ್ಕೆ ಸಿಬಿಐ ಮನವಿ ಮಾಡಿದೆ ಪಾಥಮಿಕ ಮಾಹಿತಿ ವರದಿ ಸಲ್ಲಿಸುವ ಮೊದಲೇ ಛೋಶ್ಕಿ ದೇಶ ಬಿಟ್ಟು ತಲೆಮರೆಸಿಕೊಂಡಿದ್ದರು ಜಾಮೀನು ರಹಿತ ವಾರೆಂಟ್ ಪಾಗೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಭೋಶ್ಕಿ ಈಗಾಗಲೇ ಆಂಟಿಗುವಾದ ಪೌರತ್ವ ಪಡೆದಿದ್ದಾರೆ ಎಂದು ಸಿಬಿಐ ಪ್ರಕರಣಗಳ ವಿಶೇಷ ನ್ಯಾಯಾಧೀಶರಾದ ವಿ ಸಿ ಬಾರ್ಡೆ ಅವರ ಮುಂದೆ ಅರ್ಜಿ ಸಲ್ಲಿಸಿದೆ

ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಚಾರಕ್ಕೆ ವಿಧಿಸಲಾಗಿದ್ದ ನಿರ್ಬಂಧವನ್ನು ನಿನ್ನೆಯಿಂದ ತೆಗೆದು ಪಾಕಲಾಗಿದೆ ಇದರಿಂದಾಗಿ ಕಾಶ್ಮೀರ ಪ್ರಾಂತ್ಯದಲ್ಲಿ ಪ್ರವಾಸಿಗರ ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ

ಕಳೆದ ವಾರ ರಾಜ್ಯಪಾಲ ಸತ್ಯಪಾಲ ಮಲ್ಲಿಕ್ ಅವರು ಕೈಗೊಂಡ ನಿರ್ಧಾರದ ಹಿನ್ನೆಲೆಯಲ್ಲಿ ನಿರ್ಬಂಧ ತೆಗೆದು ಪಾಕುವ ಕ್ರಮ ಕೈಗೊಳ್ಳಲಾಗಿದೆ

ಕಾಶ್ಮೀರದಲ್ಲಿ ಚಳಿಗಾಲ ಆರಂಭವಾಗುವುದರೊಳಗೆ ಎಲ್ಲಾ ಪರೀಕ್ಷೆಗಳನ್ನು ಮೂರ್ಣಗೊಳಿಸುವಂತೆ ರಾಜ್ಯ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ ಶಾಲಾ ಶಿಕ್ಷಣ ಮಂಡಳಿ ಕಾಲೇಜು ಪಾಗೂ ವಿಶ್ವವಿದ್ಯಾಲಯ ಪ್ರಾಧಿಕಾರಗಳಿಗೆ ಸೂಚಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆಯಿದೆ ಮೂರು ದಿನಗಳ ಕರ್ನಾಟಕ ಪ್ರವಾಸದಲ್ಲಿರುವ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಮೈಸೂರಿನ ವರುಣಾದಲ್ಲಿ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಸ್ಟಾಪಿಸಲು ಉದ್ದೇಶಿಸಿರುವ ಗ್ಲೋಬಲ್ ಕ್ಕಾಂಪಸ್ಗೆ ಶಿಲಾನ್ಡಾಸ ನೆರವೇರಿಸಲಿದ್ದಾರೆ ರಾಜ್ಯಪಾಲ ವಜೂಭಾಯಿ ವಾಲಾ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಡಿ

ಸದಾನಂದಗೌಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು

ಇಂದು ಸಂಜೆ ಅವರು ಬೆಂಗಳೂರಿಗೆ ಆಗಮಿಸುವರು ನಿನ್ನೆ ಸಂಜೆ ಸಾಂಸ್ಟಕಿಕ ನಗರಿ ಮೈಸೂರಿಗೆ ಆಗಮಿಸಿದ ಅವರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದರು ಅವರು ಉತ್ತಮ ಆಡಳಿತ ಉದ್ಯಮಗಳ ಅಭಿವೃದ್ಧಿ ಸಂಗೀತ ಸೇರಿದಂತೆ ರಾಜ್ಯದ ಸಾಂಸ್ವತಿಕ ವಲಯಕ್ಕೆ ಮಹಾರಾಜ ಜಯಚಾಮರಾಜ ಒಡೆಯರ್ ಅವರ ಕೊಡುಗೆ ಅನನ್ನ ಮ್ಟೆಸೂರು ಸಂಸ್ಟಾನ ಮಾದರಿ ಆಡಳಿತಕ್ಕೆ ಪೆಸರಾಗಿತ್ತು ಎಂದು ಶ್ಲಾಘಿಸಿದರು

ಜಮ್ಮು ಮತ್ತು ಕಾಶ್ಮೀರದ ಪಾಕ್ ಆಕ್ರಮಿತ ಪ್ರದೇಶದ ನಿರಾಶ್ರಿತ ವ್ಯಕ್ತಿಗಳ ನಿಯೋಗವೊಂದು ಪ್ರಧಾನಮಂತ್ರಿಗಳ ಕಾರ್ಕಾಲಯದ ಸಚಿವ ಡಾ

ನಿಯೋಗದ ಭೇಟಿ ವೇಳೆ ಡಾ ಜಿತೇಂದ್ರ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಜಮ್ಮ ಮತ್ತು ಕಾಶ್ಮೀರದ ಅಭಿವೃದ್ದಿಗೆ ಸಂಪುಟ ಕೈಗೊಂಡ ಮಹತ್ವದ ನಿರ್ಧಾರವಾಗಿದೆ ಎಂದರು ಜಮ್ಮು ಕಾಶ್ಮೀರದ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ನಿರ್ಣಾಯಕ ನಿರ್ಧಾರಗಳಿಂದ ತೊಂದರೆಗೆ ಸಿಲುಕಿರುವ ಕೆಲವು ವೈಯಕ್ತಿಕ ಹೊಂದಿರುವ ಶಕ್ತಿಗಳು ಪರಡುತ್ತಿರುವ ಸುಳ್ಳು ಮಾಹಿತಿ ಹಾಗೂ ಗುಮಾನಿಗಳಿಗೆ ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದರು

ರಾಷ್ಟ ರಾಜಧಾನಿ ದೆಹಲಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಟೊಮ್ಮಾಟೋ ಹಣ್ಣಿನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ದಾಸ್ತಾನು ಹಾಗೂ ಲಭ್ಯತೆ ಕುರಿತು ಸಮೀಕ್ಷೆ ನಡೆಸಿದೆ ಮಹಾರಾಷ್ಷ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಟೊಮ್ಕಾಟೋ ಪೂರೈಕೆಯಲ್ಲಿ ವ್ಯಕ್ತಯವಾಗಿದ್ದು ಮುಂದಿನ ಪತ್ತು ದಿನಗಳಲ್ಲಿ ಸಪಜ ಶ್ಥಿತಿಗೆ ಬರಲಿದೆ ಎಂದು ನಿನ್ನೆ ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾರ್ಯಾಲಯ ನಡೆಸಿದ ಒಳಾಡಳಿತ ಸಚಿವಾಲಯ ಸಭೆಯಲ್ಲಿ ಕೃಷಿ ಸಚಿವಾಲಯದ ಪ್ರತಿನಿಧಿಗಳು ಮಾಹಿತಿ ನೀಡಿದರು ಟೊಮ್ವಾಟೋ ಬೇಡಿಕೆ ಪೂರೈಸಲು ದೆಹಲಿಯಲ್ಲಿ ಇಂದಿನಿಂದ ಎಲ್ಲಾ ಮಳಿಗೆಗಳಲ್ಲಿ ಸಫಲ್ ಸಂಸ್ಥೆ ಟೊಮ್ಬಾಟೋ ಮ್ಬೂರಿ ಪೂರೈಸಲಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಟೊಮ್ಬಾಟೋ ಅಗತ್ಕತೆ ಹಾಗೂ ಬೆಲೆ ನಿಯಂತ್ರಿಸಲು ಟೊಮ್ಮಟೋ ಬೆಳೆಯುವ ಪ್ರದೇಶಗಳು ಅಗತ್ಕವಿರುವ ಪ್ರದೇಶಗಳಿಗೆ ಪೂರೈಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ

ಜಿ

ಮೇರಿ ಕೋಮ್ ಆ ಸಾಧನೆ ಮಾಡುವ ಮೊದಲ ಹಾಗೂ ಏಕೈಕ ಬಾಕ್ಸರ್ ಆಗಲಿದ್ದಾರೆ

ಜಿ ವಿಭಾಗದಲ್ಲಿ ಮಂಜುರಾಣಿ ಕಿಮ್ ಪಯಾಂಗ್ ಮಿ ವಿರುದ್ದ ಗೆದ್ದು ಸೆಮಿಫ್ಟೆನಲ್ ಪ್ರವೇಶಿಸಿದ್ದಾರೆ

ಜಿ ವಿಭಾಗದಲ್ಲಿ ಜಮುನಾ ಬೋರೋ ಸೆಮಿಫ್ಟೆನಲ್ ತಲುಪಿದ್ದಾರೆ